ಕರ್ನಾಟಕದಲ್ಲಿ ಜನರು ಪಟ್ಪಭದ್ರ ಹಿತಾಸಕ್ತಿಗಳ ಪ್ರಚೋದನೆಗೆ ಕಿವಿಗೊಡಬಾರದು ಕಾನೂನು ಮತ್ತು ಶಾಂತಿಪಾಲನೆಗೆ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಮನವಿ

ಅಸ್ಪಾಂನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ದ ಪ್ರತಿಭಟಿಸುತ್ತಿರುವ ಗುಂಪುಗಳ ನಾಯಕರೊಂದಿಗೆ ಅಲ್ಲಿಯ ಸರ್ಕಾರದ ಮಾತುಕತೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆ

ಪೋರ್ಚುಗಲ್ನಲ್ಲಿ ಗಾಂಧಿ ಸಿದ್ದಾಂತಗಳ ಪ್ರಚಾರಕ್ಕೆ ವಿಶೇಷ ಪುರಸ್ಕಾರ ಯೋಜನೆಯ ಘೋಷಣೆ

ದೆಹಲಿಯಲ್ಲಿಂದು ಬೆಳಿಗ್ಗೆ ನಡೆದ ಅಸೋಚೆಮ್ನ ವಾರ್ಷಿಕ ಸಮಾವೇಶವನ್ನು ಉದ್ನೇಶಿಸಿ ಪ್ರಧಾನಿ ಮಾತನಾದಿದರು

ಗುರಿಗಳ ಸಾಧನೆಗೆ ದೇಶದ ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕರ್ತವ್ಲಗಳಿಗೆ ಬದ್ದತೆಯೊಂದಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕಾಗಿದೆ ಎಂದು ಅವರು ಹೇಳಿದರು

ಯಾವುದೇ ಸವಾಲುಗಳಿಗೂ ಸರ್ಕಾರ ಅಂಜುವುದಿಲ್ಲ ಎಂದು ಅವರು ಭರವಸೆ ನೀಡಿದರು ತಮ್ಮ ಸರ್ಕಾರ ಸಿಸ್ತುಬದ್ದ ಆರ್ಥಿಕತೆಯ ಬಗ್ಗೆ ನಂಬಿಕೆ ಹೊಂದಿದೆ

ಕಾರ್ಪೊರೇಟ್ ತೆರಿಗೆ ತೆರಿಗೆ ಪಾವತಿದಾರರು ಮತ್ತು ಆದಾಯ ತೆರಿಗೆ ಇಲಾಖೆಯ ನಡುವೆ ಉತ್ತಮ ಬಾಂಧವ್ಯ ಕಾರ್ಮಿಕ ವಲಯದ ಸುಧಾರಣೆ ಮೊದಲಾದ ಅಂಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು

ಪೌರತ್ವ ತಿದ್ದುಪದಿ ಕಾಯ್ದೆ ವಿರೋಧಿಸಿ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧಡ ಪ್ರತಿಭಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಶಾಂತಿ ಕಾಪಾಡುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ ಭಾರತ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪದಿ ಕಾಯ್ದೆ ಯಾವುದೇ ಧರ್ಮಕ್ಕೆ ಸೇರಿದ ಭಾರತೀಯ ಪ್ರಜೆಟ ಹಕ್ಕು ಮತ್ತು ಸವಲತ್ತುಗಳಿಗೆ ಧಕ್ಕೆಯುಂಟು ಮಾಡುವುದಿಲ್ಲ ಕಾಯ್ದೆ ವಿರೋಧಿಸಿ ರಾಜ್ಯದ ವಿವಿಧಡೆ ನಡೆಯುತ್ತಿರುವ ಪ್ರತಿಭಟನೆಗೆ ಸಂಬಂಧಿಸಿದಂತೆ ನಾಗರಿಕರು ವದಂತಿಗಳು ಹಾಗೂ ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಕಿವಿಗೊಡಬಾರದು ಶಾಂತಿ ಹಾಗೂ ಸಾಮರಸ್ಯ ಕಾಪಾದುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ತಮ್ಮ ಸಂದೇಶದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಬೆಂಗಳೂರು ರಾಮನಗರ

ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಾಡಿದ್ದು ಮಧ್ಯರಾತ್ರಿಯವರೆಗೆ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಸುರಕ್ಷತಾ ಕ್ರಮವಾಗಿ ನಗರದಾದ್ಯಂತ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ವದಂತಿಗಳು ಹರಡದಂತೆ ತಡೆಯಲು ಅಂತರ್ಜಾಲ ಸೇವೆಗಳನ್ನು ಸ್ನಗಿತಗೊಳಿಸಲಾಗಿದೆ ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದ್ದು ಸಾರ್ವಜನಿಕರು ಆತಂಕ ಪದುವ ಅಗತ್ಯವಿಲ್ಲ ಎಂದು ಪೊಲೀಸ್ ಆಯುಕ್ತ ಪಿ

ಹರ್ಷ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಂಗಳೂರಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಫೋಷಿಸಲಾಗಿದೆ ಅಸ್ಪಾಂನಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಗುಂಪುಗಳ ನಾಯಕರೊಂದಿಗೆ ಅಲ್ಲಿಯ ಸರ್ಕಾರ ಮಾತುಕತೆ ನಡೆಸಲಿದೆ ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ಗುವಾಹಟಿಯಲ್ಲಿ ಇಂದು ಬೆಳಿಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಯಾವುದೇ ವಿಷಯವನ್ನು ಸಮಾಲೋಚನೆಯ ಮೂಲಕ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹಲವು ಗುಂಪುಗಳ ಸಮಸ್ಯೆಗಳು ಏನು ಎಂದು ವಿಚಾರಿಸಲು ಅವುಗಳ ನಾಯಕರನ್ನು ಕರೆಸಿಕೊಳ್ಳುವ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭಿಸಿದ್ದಾರೆ ಎಂದು ತಿಳಿಸಿದರು

ಪೌರತ್ವ ತಿದ್ದುಪದಿ ಮಸೂದೆ ವಿರೋಧಿಸಿ ತೀವ್ರಗೊಂದ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಈ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ವಗಿತಗೊಳಿಸಲಾಗಿತ್ತು ಬ್ರಾಡ್ಬಾಂಡ್ ಸೇವೆಗಳು ಈಗಾಗಲೇ ಪುನರಾರಂಭವಾಗಿರುವ ಮಾಹಿತಿ ಲಭ್ಯವಾಗಿದೆ

ಐಸಿಸ್

ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಡಿ ಕಂಪನಿ ಸೇರಿದಂತೆ ಎಲ್ಲ ಬಗೆಯ ಭಯೋತ್ವಾದನಾ ಜಾಲಗಳ ವಿರುದ್ದ ಒಗ್ಗಟ್ಟಿನ ಕಾರ್ಯ ಕೈಗೊಳ್ಳಬೇಕು ಎಂದು ಭಾರತ ಮತ್ತು ಅಮೆರಿಕಾ ಕರೆ ನೀಡಿವೆ ಎರಡೂ ದೇಶಗಳು ಪಾಕಿಸ್ತಾನಕ್ಕೆ ತನ್ನ ನೆಲವನ್ನು ಅನ್ಯ ರಾಷ್ಟಗಳ ವಿರುದ್ದ ಭಯೋತ್ಪಾದನಾ ಕೃತ್ಯಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯಲು ಕೂಡಲೇ ಸುಸ್ಲಿರ ಪ್ರಯತ್ನ ಕೈಗೊಳ್ಳಬೇಕೆಂದು ಆಗ್ರಹಪದಿಸಿವೆ

ಪಠಾಣ್ ಕೋಟ್ ದಾಳಿ

ಸಿ ಯಲ್ಲಿ ನಡೆದ ಸಭೆಯಲ್ಲಿ ಭಾರತದ ಕಡೆಯಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಭಾರತ ಮತ್ತು ಅಮೆರಿಕಾ ನಡುವೆ ದ್ವೀಪಕ್ಷೀಯವಾಗಿ ರಾಜತಾಂತ್ರಿಕ ಸಮಾಲೋಚನೆ ಮತ್ತು ಸಮನ್ವಯ ವ್ವದ್ದಿಯಾಗಿರುವುದನ್ನು ಸಚಿವರು ಸ್ವಾಗತಿಸಿದರು ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳಿಗೆ ವ್ಯೂಹಾತ್ಮಕ ಮಹತ್ವದ ಹಲವು ವಿಷಯಗಳ ಸಮಾಲೋಚನೆಗಾಗಿ ವಾರ್ಷಿಕ ಸಂಸದೀಯ ವಿನಿಮಯ ಕಾರ್ಯಕ್ರಮವನ್ನು ಆರಂಭಿಸುವುದಾಗಿ ಪ್ರಕಟಿಸಿವೆ

ಉದ್ದೇಶಿತ ಸಂಸದೀಯ ವಿನಿಮಯ ಕಾರ್ಯಕ್ರಮ ಬರುವ ವರ್ಷ ಆರಂಭವಾಗುವ ನಿರೀಕ್ಷೆ ಇರುವುದಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಗ್ರಾಮ ಪಂಚಾಯಿತಿ ಹಂತದಲ್ಲಿ ನೀರಾವರಿ ಕಾಮಗಾರಿಗಳ ಗುಣಮಟ್ಟ ಪಾಲನೆ ಹಾಗೂ ತಾಲೂಕು ಮಟ್ಟದಲ್ಲಿ ಮನ್ರೇಗಾ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ ದೆಹಲಿಯಲ್ಲಿ ನಿನ್ಲೆ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಅಧ್ಯಕ್ಷತೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು

ಜಮ್ಮು ಕಾಶ್ಮೀರದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ನಾಂದಿ ಹಾಡಲಿದೆ ಎಂದು ಜಮ್ಮು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಮಣೆಯಂ ಹೇಳಿದ್ದಾರೆ ದೇಶೀಯ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ಜಮ್ಮು ಕಾಶ್ಮೀರವನ್ನು ಆದ್ಯತೆಯ ಸ್ವಾನವಾಗಿಸಲು ಈ ಸಮಾವೇಶ ನೆರವಾಗಲಿದೆ ಎಂದು ಅವರು ತಿಳಿಸಿದರು ಸಮಾವೇಶ ನಡೆಸಲು ರಚಿಸಲಾಗಿರುವ ಉನ್ನತ ಸಮಿತಿಗಳ ಸಭೆಯ ಅಧ್ಯಕ್ಷತೆವಹಿಸಿ ಮಾತನಾಡಿದ ಅವರು ಈ ಸಮಾವೇಶ ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆ ಮಾಡಲು ಇದ್ದ ಗೊಂದಲಗಳು ರಾಜ್ಯದ ಪರಸ್ತಿತಿಯ ಬಗ್ಗೆ ಭಯ ಹೋಗಲಾಡಿಸಿ ಹೂಡಿಕೆದಾರರನ್ನು ಉತ್ತೇಜಿಸಲು ಉತ್ತಮ ಅವಕಾಶ ಕಲ್ಪಿಸಲಿದೆ ಹೂದಿಕೆ ಕ್ಷೇತ್ರದಲ್ಲಿ ಜಮ್ಮು ಕಾಶ್ಮೀರದ ಶಕ್ತಿ ತಂತ್ರಗಾರಿಕೆ ಹಾಗೂ ಸಾಮರ್ಥ್ಯ ಪ್ರದರ್ಶಿಸಲು ಇದೊಂದು ಉತ್ತಮ ವೇದಿಕೆ ಆಗಲಿದೆ ಎಂದೂ ಸಹ ತಿಳಿಸಿದರು

ಸಂತಾಲ್ ಪರಗಣ ವಲಯದ ಸಾಹೇಬ್ಗಂಜ್ ಪಾಕೂರ್

ಜಮ್ತಾರಾ ದೇವ್ಫರ್ ಮತ್ತು ಗೊಡ್ಲಾ ಜಿಲ್ಲೆಗಳಲ್ಲಿ ಈ ಹಂತದಲ್ಲಿ ಮತದಾನ ನಡೆಯುತ್ತಿದೆ

ಲಿಟಿಪಾರಾ ಮಹೇಶ್ಪುರ್

ನ್ಯಾಯ ಸಮ್ಮತ ಮತ್ತು ಶಾಂತಿಯುತ ಮತದಾನಕ್ಕಾಗಿ ಸಕಲ ಭದ್ರತಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತದಾನ ನಡೆಯುವ ಎಲ್ಲ ಮತಗಟ್ಟಿಗಳ ಬಳಿ ಕೇಂದ್ರ ಅರೆಸೇನಾ ಪಡೆ ಯೋಧರನ್ನು ಈಗಾಗಲೇ ನಿಯೋಜಿಸಲಾಗಿದೆ

ಪೋರ್ಚುಗಲ್ನಲ್ಲಿ ಮಹಾತ್ಮಾ ಗಾಂಧೀಜಿ ಅವರ ಸಿದ್ಧಾಂತಗಳ ಪ್ರಚಾರಕ್ಕೆ ನೆರವಾಗುವ ಉದ್ದೇಶದಿಂದ ಅಲ್ಲಿಯ ಪ್ರಧಾನಮಂತ್ರಿ ಆಂಟೊನಿಯೋ ಕೋಸ್ವ ವಿನೂತನ ಗಾಂಧಿ ಪೌರತ್ವ ಶಿಕ್ಷಣ ಪುರಸ್ಕಾರವನ್ನು ಆರಂಭಿಸಿದ್ದಾರೆ ಗಾಂಧೀಜಿಯವರ ವಿವಿಧ ಸಿದ್ಗಾಂತಗಳು ಮತ್ತು ಹೇಳಿಕೆಗಳಿಂದ ಸ್ಪೂರ್ತಿ ಪಡೆಯಲು ಈ ವಾರ್ಷಿಕ ಪುರಸ್ಕಾರಗಳನ್ನು ನೀಡಲಾಗುವುದು ಮೊದಲ ಪುರಸ್ಕಾರವನ್ನು ಪಶು ಕಲ್ಯಾಣ ವಲಯಕ್ಕೆ ಸಮರ್ಪಿಸಲಾಗುವುದು ಪ್ರಾಣಿಗಳನ್ನು ಹೇಗೆ ರಕ್ಷಿಸಲಾಗುತ್ತದೆ ಎನ್ನುವುದರ ಮೇಲೆ ಒಂದು ರಾಷ್ಟದ ಸ್ಥಾನವನ್ನು ಅಂದಾಜು ಮಾಡಬಹುದು ಎಂದು ಗಾಂಧೀಜಿ ಹೇಳುತ್ತಿದ್ದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪ್ರಧಾನಿ ಕೋಸ್ಪ ಹೇಳಿದ್ದಾರೆ

ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಗತ್ತು ಇಂದು ಎದುರಿಸುತ್ತಿರುವ ಬಿಕ್ಕಟ್ಟು ಮತ್ತು ಹವಾಮಾನ ದುರಂತಗಳಿಂದ ಹೊರಬರಲು ಗಾಂಧೀಜಿ ಮಾರ್ಗ ತೋರಲಿದ್ದಾರೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಎಲ್ಲ ಪ್ರಜೆಗಳು ಗಾಂಧೀಜಿಯ ತತ್ವ ಮತ್ತು ಸಿದ್ದಾಂತಗಳನ್ನು ತಮ್ಮ ಜೀವನದಲ್ಲಿ ರೂಧಿಸಿಕೊಳ್ಳಬೇಕು ಮತ್ತು ಮುಂದಿನ ತಲೆಮಾರುಗಳಿಗೂ ಅವುಗಳನ್ನು ಕೊಂಡೊಯ್ಯಬೇಕು ಎಂದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಮಧ್ಯಾಹ್ನ ಸಿಕಂದರಾಬಾದ್ನ ಬೊಲ್ಲಾರಮ್ನ ರಾಷ್ಟ್ ಪತಿ ನಿಲಯಂಗೆ ವಾರ್ಷಿಕ ದಕ್ಷಿಣ ಸೊಜರ್ನ್ ಭೇಟಿ ಪ್ರಯುಕ್ತ ಆಗಮಿಸಲಿದ್ದಾರೆ ಈ ಭೇಟಿಯ ವೇಳೆ ರಾಷ್ಟಪತಿ ಕಾರ್ಯಾಲಯವು ರಾಷ್ಟಪತಿ ನಿಲಯಂನಿಂದ ಕಾರ್ಯಾಚರಿಸಲಿದೆ ಸೊಜರ್ನ್ಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳಲ್ಲಿ ರಾಷ್ಟ ಪತಿಯವರು ಪಾಲ್ಗೊಳ್ಳಲಿದ್ದು ಇದೇ ವೇಳಿ ಅವರು ಇಂಡಿಯನ್ ರೆಡ್ಕ್ರಾಸ್ ಸೊಸೈಟಿ ತೆಲಂಗಾಣ ರಾಜ್ಯ ಶಾಖೆಯ ಮೊಬೈಲ್ ಅಪ್ನ್ನು ಹೈದರಾಬಾದ್ನಲ್ಲಿ ಲೋಕಾರ್ಪಡೆಗೊಳಿಸಲಿದ್ದಾರೆ